ಯಡಿಯೂರಪ್ಪ ಹೇಳಿದ್ದಾರೆ ಮೈಸೂರಿನ ಮಂಡಕ್ಕಾ ವಿಮಾನ ನಿಲ್ದಾಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಪನ್ಮೂಲ ಕೊರತೆ ಕಾರಣ ಕಳೆದ ಬಾರಿಗಿಂತ ಈ ಬಾರಿ ಬಜೆಟ್ ಗಾತ್ರ ತ್ಗಿಸುವುದು ಅನಿವಾರ್ಯ ಎಂದರು

ಕೊರೊನಾ ನಿಯಂತ್ರಣಕ್ಕೆ ಅಗತ್ಯವಿರುವಷ್ಟು ಪಣಕಾಸು ನೆರವನ್ನು ಸರಕಾರ ಪೂರೈಸುತ್ತಿದೆ ಎಂದು ಪೇಳದರು ಬಳಿಕ ಗಣಿಗಾರಿಕೆ ಕುರಿತು ಮಾತನಾಡಿದ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಭಾರೀ ಪ್ರಮಾಣದ ಕಾಮಗಾರಿಗಳು ನಡೆಯುತ್ತಿದ್ದು ಗಣಿಗಾರಿಕೆ ಅಗತ್ತ ವಿರುವುದರಿಂದ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಆಕ್ರಮ ಗಣಿಗಾರಿಕೆ ಎರುದ್ಧ ನಿರ್ದಾಕ್ಷಣ್ಯ ತ್ರಮ ತೆಗೆದುಕೊಳ್ಳಲಾಗುವುದು ಸಕ್ರಮ ಗಣಿಗಾರಿಕೆಗಳಿಗೆ ಮಾತ್ರ ಅವಕಾಶವಿದ್ದು ಎಲ್ಲಾ ಜಲ್ಲಿಗಳಲ್ಲೂ ಗಣಿಗಾರಿಕೆ ಪರಿತೀಲನೆಗೆ ಆಯಾ ಜಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಶಿವಮೊಗ್ಗ ಪ್ರಕರಣದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಪಾರ ಫೋಷಿಸಲಾಗಿದೆ ಪಾನಿಗೊಳಗಾದ ಮನೆಗಳಿಗೆ ಪರಿಪಾರ ಕೊಡುತ್ತೇವ ಎಂದು ಮುಖ್ಠಮಂತ್ರಿ ಹೇಳದರು

ಗೃಪ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತಾಜಿ ಸುಭಾಷ್ ಚಂದ್ರ ಮೋಸ್ ಅವರ ಭಾವಚಿತ್ರಕ್ಷ ಮಷ್ಟ ನಮನ ಸಲ್ಲಿಸಿದರು ನಂತರ ವಿಧಾನಸೌಧದಲ್ಲಿ ಅವರ ಪ್ರಟಿಮಗೆ ಮಾಲಾರ್ಪಣೆ ಮಾಡಿದರು

ಸೋಮಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು

ಅಕ್ಕಮಪಾದೇವಿ ಓರ್ವ ಆದರ್ಶ ಮಹಿಳೆ ತಮ್ಮ ವಚನಗಳ ಮೂಲಕವೇ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪ್ರಯತ್ನ ಮಾಡಿದವರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಶಾಸಕರುಗಳಾದ ಜಿಟಿ ದೇವೆಗೌಡ ಎಲ್ ನಾಗೇಂದ್ರ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮುಜರಾಯಿ ದೇಗುಲಗಳಲ್ಲಿ ಪ್ರತಿ ತಿಂಗಳಲ್ಲಿ ಎರಡು ದಿವಸ ಸಪ್ತಪದಿ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮುಜರಾಯಿ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ

ವಿಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮುಹೂರ್ತ ನೋಡಿಕೊಂಡು ದಿನ ನಿಗದಿ ಮಾಡಲಾಗುವುದು ಎಂದು ತಿಳಿಸಿದರು

ಅವಧಿ ಮುಗಿದಿರುವ ದೇವಾಲಯಗಳ ವ್ತವಸ್ಥಾಪನಾ ಸಮಿತಿಗೆ ಆರ್ಜಿ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಶ್ರೀನಿವಾಸ ಪೂಜಾರಿ ಹೇಳಿದರು

ನಾಗೇಂದ್ರ ತಿಳಿಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಪಕ್ಷಿಜ್ವರದ ಯಾವುದೇ ಪ್ರಕರಣ ಕಂಡು ಬಂದಿಲ್ಲ ಸಾರ್ವಜನಿಕರು ಆತಂಕಕ್ಕೆ ಒಳಪಡದೇ ಮುಂಜಾಗ್ರತೆ ಮಹಿಸುವಂತೆ ಜಲ್ಲಾಧಿಕಾರಿ ಡಾ

ರಾಗಪ್ರಿಯಾ ಸೂಚಿಸಿದ್ದಾರೆ ಜಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಪಕ್ಕಿ ಜ್ವರ ನಿಯಂತ್ರಣ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಪಕ್ಷಿಜ್ವರದಿಂದ ಯಾವುದೇ ಪಕ್ಷಿ ಮರಣ ಹೊಂದಿಲ್ಲ ಎಂದು ಸ್ತ ್ವಪಡಿಸಿದರು ಇದರ ಬಗ್ಗೆ ರೈತರಿಗೆ ತಿಳವಳಕೆ ನೀಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಜಲ್ಲೆಯ ಬೋನಾಳ ಪಕ್ಷಿಧಾಮ ಪಾಗೂ ಕೋಳಿ ಫಾರಂಗಳಿಂದ ಮಾದರಿಗಳನ್ನು ಪರೀಕ್ಷಿಸಲು ಲ್ಯಾಬ್ಗೆ ಕಳುಹಿಸಲಾಗಿದೆ ಎಂದು ಪತು ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು

ಉಳಿದಿರುವ ಕಾಮಗಾರಿಗಳನ್ನು ಮಾರ್ಜ್ ತಿಂಗಳ ಒಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಜನೆ ನೀಡಲಾಗಿದೆ ಎಂದು ಪೇಳದ್ದಾರೆ